ಲೋಕಸಭಾ ಚುನಾವಣೆಯ ಉಳಿದ ಮೂರು ಪಂತಗಳ ಮತದಾನಕ್ಕೆ ಬಿರುಸಿನ ಪ್ರಚಾರ ಮುಂದುವರೆದಿದೆ ವಿವಿಧ ರಾಜಕೀಯ ಪಕ್ಷಗಳ ಪ್ರಮುಖ ನಾಯಕರು ದೇಶಾದ್ಯಂತ ರ್ಚಾಲಿಗಳನ್ನು ನಡೆಸುತ್ತಿದ್ದಾರೆ ಬಿಜೆಪಿಯ ಹಿರಿಯ ಮುಖಂಡ ಪಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಾರ್ಖಂಡ್ನ ಕೋಡರ್ಮ ಹಾಗೂ ಪಶ್ಚಿಮ ಬಂಗಾಳದ ಶ್ರೀರಾಮ್ಮರದಲ್ಲಿ ಸಾರ್ವಜನಿಕ ಸಭೆಗಳನ್ನು ಉದ್ದೇಶಿಸಿ ಭಾಷಣ ಮಾಡಿದರು ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯ ಪ್ರಯೋಜನ ಎಲ್ಲಾ ರೈತ ಕುಟುಂಬಗಳಿಗೆ ದೊರೆಯಲಿದೆ ಎಂದು ಅವರು ಪೇಳಿದರು ಪ್ರತಿಪಕ್ಷಗಳು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಪಗರಣಗಳಲ್ಲಿ ಪಾಲ್ಗೊಳ್ಳಲಿವೆ ಹಾಗೂ ವಂಶಪಾರಂಪರೆಯ ರಾಜಕಾರಣ ಮಾಡಲಿವೆ ಆದರೆ ಜನರ ಒಳಿತಿಗಾಗಿ ಕೆಲಸ ಮಾಡುವುದಿಲ್ಲ ಎಂದು ಅವರು ಆರೋಪಿಸಿದರು

ಪಶ್ಚಿಮ ಬಂಗಾಳದ ಮುಖ್ಚಮಂತ್ರಿ ಮಮತಾ ಬ್ಲಾನರ್ಜಿ ರಾಜ್ಲದ ಜನರಿಗೆ ದ್ರೋಪಬಗೆದಿದ್ದಾರೆ ಎಂದು ಅವರು ಟೀಕಿಸಿದರು

ಚುನಾವಣಾ ಫಲಿತಾಂಶ ಪ್ರಕಟಗೊಂಡ ನಂತರ ಅವರೆಲ್ಲ ಬಿಜೆಪಿಗೆ ಸೇರ್ಪಡೆಯಾಗಲಿದ್ದಾರೆ ಎಂದು ನರೇಂದ್ರ ಮೋದಿ ಹೇಳಿದರು ರಾಜಸ್ತಾನದ ಧೋಲ್ಮರ್ನಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ರಾಮಲ್ ಗಾಂಧಿ ಸಾರ್ವಜನಿಕ ಸಬೆಯನ್ನು ಉದ್ದೇಶಿಸಿ ಭಾಷಣ ಮಾಡಿದರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಸಾಲ ಮರುಪಾವತಿ ಮಾಡುವಲ್ಲಿ ವಿಫಲರಾಗುವ ಯಾವುದೇ ರೈತರನ್ನು ಜೈಲಿಗೆ ಪಾಕದಂತೆ ಹೊಸ ಕಾನೂನು ರೂಪಿಸಲಾಗುವುದು ಎಂದು ಭರವಸೆ ನೀಡಿದರು

ಪಂಜಾಬ್ ಗುರುದಾಸ್ ಲೋಕಸಭಾ ಕ್ಷೇತ್ರದಿಂದ ಬಾಲಿವುಡ್ ನಟ ಸನ್ನಿಡಿಯೋಲ್ ಬಿಜೆಪಿ ಅಭ್ಯರ್ಥಿಯಾಗಿ ಇಂದು ನಾಮಪತ್ರ ಸಲ್ಲಿಸಿದರು ಮತ್ತೊಬ್ಬ ನಟ ಶಕ್ತವನ್ನಿನ್ದಾ ಪಾಟ್ನಾ ಸಾಹೀಬ್ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದರು ಈ ಕ್ಷೇತ್ರದಿಂದ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ಅವರಿಗೆ ಬಿಜೆಪಿ ಟಿಕೆಟ್ ನೀಡಲಾಗಿದೆ ಬಿಜೆಪಿಯ ಹಿರಿಯ ನಾಯಕಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವ್ವದ್ದಿ ಸಚಿವೆ ಮನೇಕಾ ಗಾಂಧಿ ನೀಡಿರುವ ಹೇಳಿಕೆಗಳನ್ನು ಚುನಾವಣಾ ಆಯೋಗ ತೀವ್ರವಾಗಿ ಖಂಡಿಸಿದೆ

ಮನೇಕಾ ಗಾಂಧಿ ತಮಗೆ ದೊರೆಯುವ ಮತಗಳ ಶೇಕಡವಾರು ಆಧರಿಸಿ ಮತದಾರರನ್ನು ವರ್ಗೀಕರಣ ಮಾಡಲಾಗುವುದು ಹಾಗೂ ಅದರಂತೆ ಅಭಿವೃದ್ದಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ಹೇಳಿದ್ದರು

ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ನೇತೃತ್ವದ ನ್ವಾಯಪೀಠದ ಮುಂದೆ ಹಾಜರಾದ ರಾಹುಲ್ಗಾಂಧಿ ಪರ ವಕೀಲರು ನ್ಯಾಯಾಂಗ ನಿಂದನೆ ನೋಟೀಸ್ಗೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ಸಲ್ಲಿಸಲು ಅನುಮತಿ ಕೋರಿದರು ವಕೀಲರ ಕೋರಿಕೆ ಮನ್ನಿಸಿದ ನ್ಯಾಯಪೀಠ ಹೇಳಿಕೆ ದಾಖಲಿಸಲು ಅನುಮತಿ ನೀಡಿತು ವಾರಾಣಸಿ ಲೋಕಸಭಾ ಕ್ಷೇತ್ರದ ಸಮಾಜವಾದಿ ಪಕ್ಷದ ಅಭ್ಯರ್ಥಿಯನ್ನು ಇಂದು ಬದಲಿಸಲಾಗಿದೆ ಹಿರಿಯ ಬಿಜೆಪಿ ಮುಖಂಡ ಪಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ಪರ್ಧಿಸಿರುವ ವಾರಾಣಸಿ ಲೋಕಸಭಾ ಕ್ಷೇತ್ರದಿಂದ ನಿವೃತ್ತ ಬಿಎಸ್ಎಫ್ ಯೋಧ ತೇಜ್ಬಹ್ದೂರ್ ಯಾದವ್ ಅವರನ್ನು ತನ್ನ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಸಲಾಗುತ್ತಿದೆ ಎಂದು ಸಮಾದವಾದಿ ಪಕ್ಷ ಪ್ರಕಟಿಸಿದೆ ಈ ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸಿದ ನಂತರ ತೇಜ್ಬಪ್ದೂರ್ ತಾವು ಸಮಾಜವಾದಿ ಪಕ್ಷದ ಚಿಷ್ನೆಯ ಮೇಲೆ ಸ್ಪರ್ಧೆ ಮಾಡುವುದಾಗಿ ಪ್ರಕಟಿಸಿದರು ಈ ಕ್ಷೇತ್ರದಿಂದ ತನ್ನ ಅಭ್ಯರ್ಥಿಯಾಗಿ ಶಾಲಿನಿ ಯಾದವ್ ಅವರನ್ನು ಕಣಕ್ಕೆ ಇಳಿಸಲು ನಿರ್ಧರಿಸಿದ್ದ ಪಕ್ಷ ಇದೀಗ ಅವರ ಬದಲಿಗೆ ತೇಜ್ಬಹ್ದೂರ್ ಅವರನ್ನು ಕಣಕ್ಕಿಳಿಸಲಾಗಿದೆ ಎಂದು ಖಚಿತಪಡಿಸಿದೆ

ಅದಾದ ನಂತರ ಅವರನ್ನು ಸೇವೆಯಿಂದ ವಜಾಗೊಳಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಅವರು ವಾರಾಣಸಿಯಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ವರ್ಧೆ ಮಾಡುವುದಾಗಿ ಘೋಷಿಸಿದ್ದರು ಪಕ್ಷದ ಇಬ್ಬರು ಅಭ್ಯರ್ಥಿಗಳು ಇಂದು ನಾಮಪತ್ರ ಸಲ್ಲಿಸಿದ್ದಾರೆ ಶಾಲಿನಿ ಯಾದವ್ ಶಮ್ಮ ನಾಮಪತ್ರವನ್ನು ಒಂತೆಗೆದುಕೊಳ್ಳಲಿದ್ದಾರೆ ಎಂದು ಪಕ್ಷದ ಮೂಲಗಳು ತಿಳಿಸಿವೆ

ನಾಮಪತ್ರ ಸಲ್ಲಿಸಲು ಇಂದು ಕೊನೆಯದಿನವಾಗಿತ್ತು ಇಂದು ಸಂಜೆ ಬೆಳಗ್ಗೆ ಚಂಡಮಾರುತ ಫನಿ ತೀವ್ರಗೊಳ್ಳಲಿದ್ದು ಹಾಗೂ ನಾಳೆ ವೇಳೆಗೆ ಮತ್ತಷ್ಟು ಗಂಭೀರತೆ ಪಡೆದುಕೊಳ್ಳುವ ಸಾಧ್ಯತೆಯ ಒನ್ನೆಲೆಯಲ್ಲಿ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಸಂಕಷ್ಟಕ್ಕೀಡಾಗುವ ಜನರಿಗೆ ಎಲ್ಲಾ ರೀತಿಯ ನೆರವು ನೀಡಲು ಅಧಿಕಾರಿಗಳು ತಯಾರಾಗಿರಬೇಕೆಂದು ಪ್ರಧಾನಮಂತ್ರಿ ಅಧಿಕಾರಿಗಳಿಗೆ ನಿರ್ದೇಶಿಸಿದ್ದಾರೆ

ಪ್ರಧಾನಮಂತ್ರಿಯವರ ಸೂಚನೆ ಮೇರೆಗೆ ಸಂಪುಟ ಕಾರ್ಯದರ್ಶಿ ಪಿ ಕೆ ಸಿನ್ಸಾ ಕರಾವಳಿ ರಾಜ್ಯಗಳಾದ ತಮಿಳುನಾಡು ಆಂಧ್ರಪ್ರದೇಶ ಒಡಿಶಾ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಎದುರಾಗಲಿರುವ ಪರಿಸ್ಹಿತಿಯನ್ನು ನಿಭಾಯಿಸಲು ಕೈಗೊಂಡಿರುವ ಪೂರ್ವಸಿದ್ದತೆಗಳ ಬಗ್ಗೆ ವೀಡಿಯೋ ಕಾನ್ವೆರೆನ್ಸ್ ಮೂಲಕ ಪರಾಮರ್ತೆ ನಡೆಸಿದ್ದಾರೆ ಫನಿ ಚಂಡಮಾರುತದ ಪರಿಣಾಮ ನಾಳೆ ವೇಳೆಗೆ ತೀವ್ರಗೊಳ್ಳಲಿದ್ದು ವಾಯವ್ಯ ದಿಕ್ಕಿನತ್ತ ಚಲಿಸಲಿದೆ

ರಾಷ್ಷೀಯ ಪ್ರಕೋಪ ಪರಿಹಾರ ಪಡೆ ಹಾಗೂ ಭಾರತೀಯ ಕರಾವಳಿ ಕಾವಲುಪಡೆಗಳು ಕಟ್ಟೆಚ್ವರದಿಂದ ಇರುವಂತೆ ಸೂಜಿಸಲಾಗಿದೆ ಈ ಪಡೆಗಳನ್ನು ರಾಜ್ಯ ಸರ್ಕಾರಗಳ ಸೂಜನೆ ಮೇರೆಗೆ ಆಯಕಟ್ಟಿನ ಸ್ವಳಗಳಿಗೆ ನಿಯೋಜನೆ ಮಾಡಲಾಗಿದೆ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಗುರುವಾರದಿಂದ ಆಗಿಂದಾಗ್ಗೆ ಎಚ್ವರಿಕೆ ನೀಡಲಾಗುತ್ತಿದೆ ಈಗಾಗಲೆ ಸಮುದ್ರಕ್ನೆ ಇಳಿದಿರುವ ಮೀನುಗಾರರು ವಾಪಸ್ ಬರುವಂತೆಯೂ ಸೂಚಿಸಲಾಗಿದೆ ಶಿಕ್ಷಣ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಮನರ್ ರೂಪಿಸುವ ಅಗತ್ತವಿದೆ ಎಂದು ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ಒತ್ತಿ ಹೇಳಿದ್ದಾರೆ ನವದೆಹಲಿಯಲ್ಲಿಂದು ನಡೆದ ಶಾಮ್ಲಾಲ್ ಕಾಲೇಜಿನ ವಾರ್ಷಿಕ ಬಹುಮಾನ ವಿತರಣಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಉನ್ನತ ಶಿಕ್ಷಣ ಸಂಸ್ವೆಗಳಲ್ಲಿ ಗಂಟೆಗಟ್ಟಲೆ ನೀಡುವ ಉಪನ್ಯಾಸಗಳ ಬದಲಾಗಿ ಹೊಸ ಬೋಧನಾ ವ್ಯವಸ್ವೆಯನ್ನು ಜಾರಿಗೆ ತರುವ ಅಗತ್ತವಿದೆ ಎಂದರು ಮಾದರಿ ನೀತಿ ಸಂಹಿತೆ ಉಲ್ಲಂಘಿಸಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಬಿಜೆಪಿ ಅಧ್ಯಕ್ಷ ಅಮಿತ್ ಷಾ ವಿರುದ್ದ ಕ್ರಮಕ್ಕೆಗೊಳ್ಳುವಂತೆ ಚುನಾವಣಾ ಆಯೋಗಕ್ಕೆ ಸೂಚಿಸಬೇಕೆಂದು ಕಾಂಗ್ರೆಸ್ ಸಂಸದರೊಬ್ಬರು ಸಲ್ಲಿಸಿರುವ ಅರ್ಜಿ ಕುರಿತು ನಾಳೆ ವಿಚಾರಣೆ ನಡೆಸುವುದಾಗಿ ಸುಪ್ರೀಂ ಕೋರ್ಟ್ ಇಂದು ಹೇಳಿದೆ

ಮೂರು ದಿನಗಳ ಭೇಟಿಗಾಗಿ ಸೀತಾರಾಮನ್ ನಿನ್ನೆ ಬಿಷ್ಕೇಕ್ ತಲುಪಿದರು ಈ ವಲಯದಲ್ಲಿ ಭದ್ರತಾ ವ್ಯವಸ್ಥೆಗೆ ಎದುರಾಗಿರುವ ಸವಾಲುಗಳ ಓನ್ನೆಲೆಯಲ್ಲಿ ರಕ್ಷಣೆ ಹಾಗೂ ಭದ್ರತಾ ಸಹಕಾರಕ್ಕೆ ಮತ್ತಷ್ಟು ಶಕ್ತಿ ತುಂಬುವ ನಿಟ್ಟನಲ್ಲಿ ಇರುವ ಮಾರ್ಗೋಪಾಯಗಳ ಬಗ್ಗೆ ಎಸ್ಸಿಒ ರಕ್ಷಣಾ ಸಚಿವರು ಚರ್ಚೆ ನಡೆಸಲಿದ್ದಾರೆ

ಪಲವಾರು ಮಂದಿ ಕಾಣೆಯಾಗಿದ್ದಾರೆ ಎಂದು ಅಧಿಕಾರಿಗಳು ಇಂದು ಹೇಳಿದ್ದಾರೆ ಭಾರಿ ಮಳೆಯಿಂದಾಗಿ ಬೆಂಗ್ ಕುಲು ಪ್ರಾಂತ್ನಾ ಜಲಾವ್ಯತಗೊಂಡಿದ್ದು ನೂರಾರು ಕಟ್ಟಡಗಳು ಸೇತುವೆಗಳು ಮತ್ತು ರಸ್ತೆಗಳು ಹಾನಿಗೀಡಾಗಿದೆ